ವಿಶ್ವ ಆರೋಗ್ಯ ಸಂಸ್ಥೆ ತಜ್ಜರ ತಂಡ ಇಂದು ವುಹಾನ್ಗೆ ಭೇಟಿ ಕೊರೊನೊ ವೈರಸ್ ಕುರಿತಂತೆ ತನಿಖೆ

ಪ್ರಥಮ ಬೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ ಇಂದಿನಿಂದ ಒಡಿತಾದಲ್ಲಿ ಆರಂಭವಾಗಲಿದೆ ಕಟಕ್ನ ಜವಾಹರಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭವ್ಯ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಡಿಯೋ ಕಾನ್ವರೆನ್ಸ್ ಮೂಲಕ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡುವರು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮತ್ತು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಹಾಗೂ ಹಲವಾರು ಪ್ರತಿನಿಧಿಗಳು ಮತ್ತು ಕ್ರೀಡಾಪಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಬೇಲೋ ಇಂಡಿಯಾ ವಿಶ್ವವಿದ್ವಾಲಯ ಕ್ರೀಡಾಕೂಟದಲ್ಲಿ ಆರ್ಚರಿ ಅಥ್ಲೆಟಕ್ಸ್ ಬಾಕ್ಲಿಂಗ್ ಫೆನ್ಸಿಂಗ್ ಜೂಡೋ ಈಜು ವೇಟ್ಲಿಫ್ಟಿಂಗ್ ರೆಸ್ಸಿಂಗ್ ಬ್ವಾಡ್ಸಿಂಟನ್ ಬಾಸ್ಟೆಟ್ಬಾಲ್ ಫುಟ್ಟಾಲ್ ಹಾಕಿ ಟೇಬಲ್ಟೆನಿಸ್ ವಾಲಿಬಾಲ್ ರಗ್ಬಿ ಮತ್ತು ಕಬ್ಬಡ್ಡಿ ಕ್ರೀಡೆಗಳು ನಡೆಯಲಿವೆ ಚೀನಾಗೆ ಆಗಮಿಸಿರುವ ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರ ತಂಡ ವುಹಾನ್ಗೆ ಪ್ರಯಾಣ ಬೆಳೆಸಿ ಮಾರಕ ಕೊರೊನಾ ವೈರಸ್ ಕುರಿತಂತೆ ತನಿಖೆ ನಡೆಸಲಿದೆ

ಮೊದಲಿಗೆ ಬೀಜಿಂಗ್ ಗುವಾಂಗ್ಡಾಂಗ್ ಮತ್ತು ಸಿಚುವನ್ ಪ್ರಾಂತ್ಯಗಳಿಗೆ ಭೇಟಿ ನೀಡಿತು ಇದೀಗ ವುಹಾನ್ ಪ್ರದೇಶಕ್ಕೆ ಭೇಟಿ ನೀಡಲು ಚೀನಾ ಸರ್ಕಾರ ವಿಶ್ವ ಆರೋಗ್ಯ ಸಂಸ್ಥೆ ತಜ್ಜರ ತಂಡಕ್ಕೆ ಅನುಮತಿ ನೀಡಿದೆ

ಛತ್ತೀಸ್ಗಢವನ್ನು ದೇಶದ ಉಕ್ಕು ತಾಣವನ್ನಾಗಿ ರೂಪಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಉಕ್ಕು ಖಾತೆ ಸಚಿವ ಧಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ

ಇದೇ ವೇಳೆ ಈ ಘಟಕದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ಸ್ಷೀಲ್ ಪ್ಲಾಂಟ್ನ ಉತ್ಪಾದನೆ ಹೆಚ್ಚಳ ಮತ್ತು ಸುರಕ್ಷತೆಗೆ ಸಂಬಂಧಿಸಿದಂತೆ ಕಾರ್ಯಯೋಜನೆಯೊಂದನ್ನು ತಯಾರಿಸುವಂತೆ ಭಾರತೀಯ ಉಕ್ಕು ಪ್ರಾಧಿಕಾರ ನಿಯಮಿತದ ಅಧಿಕಾರಿಗಳಿಗೆ ಸೂಚಿಸಿದರು

ಪುರಾತತ್ವ ಸಂಶೋಧನೆ ವಸ್ತು ಸಂಗ್ರಹಾಲಯಗಳ ಕಲಾಕೃತಿಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಬಿಂಬಿಸಲಿವೆ ಈ ಪ್ರದರ್ಶನ ಹರಪ್ಪಾ ನಾಗರಿಕತೆಗೆ ಸಂಬಂಧಿಸಿದ ಆಹಾರ ಪದ್ದತಿ ಆಹಾರ ಸಂಸ್ಕರಣೆ ತಂತ್ರಜ್ಞಾನ ಮತ್ತು ಅದಕ್ಕೆ ಸಂಬಂಧಿಸಿದ ವಾಸ್ತುಶಿಲ್ಪಗಳನ್ನು ಪ್ರದರ್ಶಿಸಲಿದೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ರಾಷ್ಟೀಯ ವಸ್ತು ಸಂಗ್ರಹಾಲಯದ ಹೆಚ್ಚುವರಿ ಮಹಾ ನಿರ್ದೇಶಕರಾದ ಸುಬ್ರತಾ ನಾಥ್ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸುವ ಪ್ರತಿಯೊಬ್ಲರಿಗೂ ಇತಿಹಾಸ ಪೂರ್ವ ಪಾಕಶಾಲಾ ಯುಗದ ಅನುಭವ ಪಡೆಯುವ ಅವಕಾಶ ದೊರೆಯುತ್ತದೆ ಎಂದು ಹೇಳಿದರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹಾಗೂ ಅವರ ಪತ್ನಿ ನಿನ್ನೆ ಸಂಜೆ ಬೆಂಗಳೂರಿಗೆ ಆಗಮಿಸಿದರು ರಾಜ್ಯಪಾಲ ವಜೂಭಾಯಿ ವಾಲಾ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಡಾ ಸಿ

ಅಶ್ವತ್ಕ್ ನಾರಾಯಣ ಹಾಗೂ ಮತ್ತಿತರರು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಹಾಜರಿದ್ದು ರಾಷ್ಟಪತಿಯವರನ್ನು ಬರಮಾಡಿಕೊಂಡರು ರಾಮನಾಥ್ ಕೋವಿಂದ ಅವರು ಇಂದು ಆಂಗ್ಲ ದೈನಿಕವೊಂದರ ವಾರ್ಷಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ದೆಹಲಿಗೆ ಹಿಂದಿರುಗಲಿದ್ದಾರೆ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳು ಭದ್ರತೆ ಹಾಗೂ ಕಾನೂನು ಜಾರಿಯಲ್ಲಿ ಸಹಕಾರ ಸೇರಿದಂತೆ ಪರಸ್ಪರ ಹಿತಾಸಕ್ಕಿಗೆ ಸಮ್ನತಿಸಿದ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಿವೆ ನವದೆಹಲಿಯಲ್ಲಿ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಮತ್ತು ಮಾಲ್ಡೀವ್ಸ್ ಗೃಹ ಸಚಿವ ಷೇಕ್ ಇಮ್ರಾನ್ ಅಬ್ದುಲ್ಲಾ ಅವರು ಸಭೆ ಸೇರಿ ಉಭಯ ದೇಶಗಳಿಗೆ ಸಂಬಂಧಿಸಿದ ಅನೇಕ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು ದ್ವಿಪಕ್ಷೀಯ ಸಹಕಾರ ಹಾಗೂ ಸುರಕ್ಷತೆ ಕಾನೂನು ಜಾರಿ ಭಯೋತ್ವಾದನೆ ನಿಗ್ರಹ ಅಪರಾಧಗಳ ತಡೆಗಟ್ಟುವಿಕೆ ಸೇರಿದಂತೆ ಭಾರತ ಮತ್ತು ಮಾಲ್ವೀವ್ಸ್ ನಡುವಿನ ಸಂಬಂಧವನ್ನು ಇನ್ನಷ್ಟು ಉತ್ತಮವಾಗಿ ಮುಂದುವರೆಸಿಕೊಂಡು ಹೋಗುವುದರ ಕುರಿತು ಉಭಯ ನಾಯಕರು ಚರ್ಚಿಸಿದರು ಗೃಹ ಇಲಾಖೆ ಕಾರ್ಯದರ್ಶಿ ಅಜಯ್ ಭಲ್ಲಾ ಹಾಗೂ ಎರಡೂ ದೇಶಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು

ಅಮೆರಿಕ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಮಾತನಾಡಿ ದೀರ್ಘಕಾಲೀನ ಶಾಂತಿಯ ಹೋರಾಟಕ್ನಾಗಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎರಡೂ ಕಡೆಯಿಂದ ಮಾತುಕತೆ ಫಲಪ್ರದಾಯಕವಾಗಿ ಒಮ್ನತ ಮೂಡಿದಲ್ಲಿ ಸುಮಾರು ಎರಡು ದಶಕಗಳ ಸಂಘರ್ಷಕ್ಕೆ ವಿರಾಮ ಹೇಳಿ ಮೊದಲ ಹಂತದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದಾರೆ ನ್ಲಾಟೋ ಪ್ರಧಾನ ಕಾರ್ಯದರ್ಶಿ ಜನ್ನ್ ಸ್ಲಾಲ್ಟಿನ್ ಬರ್ಗ್ ಅವರು ಅಮೆರಿಕ ಮತ್ತು ಅಪ್ಪಾನ್ ತಾಲಿಬಾನ್ನ ಈ ನಡೆಯನ್ನು ಸ್ವಾಗತಿಸಿದ್ದಾರೆ ಭಯೋತ್ವಾದಕ ಸಂಘಟನೆಗಳಿಗೆ ಹರಿದು ಬರುತ್ತಿರುವ ಹಣದ ಮೂಲವನ್ನು ಪರೀಕ್ಷಿಸಲು ವಿಫಲವಾದರೆ ಪಾಕಿಸ್ತಾನದ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವುದರ ಜತೆಗೆ ಗ್ರೇ ಲಿಸ್ಟ್ಗೆ ಸೇರಿಸುವುದಾಗಿ ಜಾಗತಿಕ ಭಯೋತ್ಪಾದಕ ಹಣಕಾಸು ಕಾವಲು ಸಮಿತಿಯ ಹಣಕಾಸು ಕಾರ್ಯಪಡೆ ಎಚ್ಚರಿಕೆ ನೀಡಿದೆ ಪ್ಲಾರಿಸ್ನಲ್ಲಿ ನಡೆದ ಹಣಕಾಸು ಕಾರ್ಯಪಡೆಯ ಅಧಿವೇಶನದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಇ ತೊಯ್ಟಾ ಜೈಷೇ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಅಂತಹುಗಳಿಗೆ ಹರಿದು ಬರುತ್ತಿರುವ ಹಣದ ಮೂಲವನ್ನು ಪರೀಕ್ಷಿಸುವಂತೆ ಪಾಕಿಸ್ತಾನಕ್ಷೆ ಸೂಚಿಸಲಾಗಿದೆ ಈ ಸಂಘಟನೆಗಳು ಭಾರತದಲ್ಲಿ ಸರಣಿ ದಾಳಿ ನಡೆಸುತ್ತಿವೆ

ಒಂದು ವೇಳೆ ಪಾಕಿಸ್ತಾನವು ಗ್ರೇ ಲಿಸ್ಟ್ ಗೆ ಸೇರ್ಪಡೆಯಾದರೆ ಅಂತಾರಾಷ್ಷೀಯ ಹಣಕಾಸು ನಿಧಿ ವಿಕ್ವ ಬ್ಬಾಂಕ್ ಏಷ್ಣನ್ ಅಭಿವೃದ್ದಿ ಬ್ಯಾಂಕ್ ಮತ್ತು ಯೂರೋಪಿಯನ್ ಒಕ್ಕೂಟದಿಂದ ಆರ್ಥಿಕ ನೆರವು ದೊರೆಯದು